ಿ ಬಜೆಟ್ನಲ್ಲಿ ಪ್ರಕಟಿಸಿದಂತೆ ಜಲಾಮೃತ ಯೋಜನೆ ಅನುಷ್ಠಾನಕ್ಕೆ ತರಲು ಬದ್ಧ ಸಚಿವ ಕೃಷ್ಣ ಭೈರೆಗೌಡ ಪುನರುಚ್ಚಾರ

ಈಗ ಎರಡೆ ಹಂತದಲ್ಲಿ ಬರುವ ಡಿಸೆಂಬರ್ ಒಳಗೆ ಸಂಪೂರ್ಣವಾಗಿ ಎಲ್ಲ ರೈತರ ಸಾಲ ಮನ್ನಾ ಮಾಡಲು ಬಜೆಟ್ನಲ್ಲಿ ಹಣ ಮೀಸಲಿಡಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ವರಿಷ್ಠ ಎಚ್

ದೇವೆಗೌಡ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ನಾಡಿನ ಜನತೆಗೆ ನೀಡಿದ ಭರವಸೆಯನ್ನು ಹಣಕಾಸಿನ ಕೊರತೆಯ ನಡುವೆಯು ಯಶಸ್ವಿಯಾಗಿ ಈಡೇರಿಸುವಲ್ಲಿ ಮುಖ್ಯಮಂತ್ರಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದರು

ಹಾಸನದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈತ್ರಿ ಸರ್ಕಾರದ ಸಮನ್ಹಯ ಸಮಿತಿ ಅಧ್ಯಕ್ಷ ಒದ್ದರಾಮಯ್ಯ ಅವರು ಹೇಳರುವಂತೆ ಸ್ಥಾನ ಹಂಚಿಕೆ ಕುರಿತು ಯಾವುದೇ ಮಾತುಕತೆ ನಡೆದಿಲ್ಲ ಎರಡೂ ಪಕ್ಷಗಳ ವರಿಷ್ಠರೂ ಶೀಘ್ರದಲ್ಲೇ ಸಮಾಲೋಚನೆ ನಡೆಸಿ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು

ಈ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ನೇರವಾಗಿ ಸಂವಾದ ನಡೆಸಲಿದ್ದಾರೆ ಎಂದು ಹೇಳಿದರು

ಮೂರು ಕೆರೆಗಳು ಒಂದೇ ಗ್ರಾಮದಲ್ಲಿ ತುಂಬಿ ನಿಲ್ಲುವ ಮೂಲಕ ತಿಕೋಟಾ ತಾಲೂಕಿನ ಸೋಮದೇವರಹಟ್ಟಿ ರಾಷ್ಷದ ಗಮನ ಸೆಳೆಯಲಿದೆ ಎಂದು ಗೃಹ ಖಾತೆ ಸಚಿವ ಎಂ

ಕೇವಲ ಕೆರೆ ತುಂಬುವದು ಮಾತ್ರವಲ್ಲ

ಈ ಬಾರಿಯ ವೈಮಾನಿಕ ಪ್ರದರ್ಶನದ ಪ್ರಮುಖ ಆಕರ್ಷಣೆ ರೇಫಾಲ್ ಯುದ್ದ ವಿಮಾನ ರೇಫಾಲ್ನ ಫ್ರೆಂಚ್ ಏರ್ಫೊರ್ಸ್ ಒನ್ ಸಿಂಗಲ್ ಸಿಟ್ ರೇಫಾಲ್ ಸಿ ಹಾಗೂ ಟು ಸಿಟ್ ರೇಫಾಲ್ ಬಿ ಮೂರು ಯುದ್ದ ವಿಮಾನಗಳು ಪ್ರದರ್ಶನದಲ್ಲಿ ತನ್ನ ಶಕ್ತಿ ತೋರ್ಪಡಿಸಲಿವೆ ದೇಶ ವಿದೇಶದ ಏರೋಸ್ವೇಸ್ ವಿಜ್ಞಾನಿಗಳು ಗಣ್ಯರು ಮತ್ತು ವಿದ್ಯಾರ್ಥಿಗಳು

ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಭದ್ರತಾ ಕಾರಣಗಳಿಗಾಗಿ ಮಾನವರಹಿತ ವಾಯು ವಾಹನಗಳು ಅಥವಾ ಡ್ರೋನ್ ಮಾನವರಹಿತ ವಿಮಾನಗಳ ಹಾಗೂ ಆಕಾಶಬುಟ್ಟಿಗಳನ್ನು ನಿಷೇಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಳೆಯಿಂದ ಯಲಹಂಕಾ ವಿಮಾನ ನಿಲ್ದಾಣದಲ್ಲಿ

ವಫೇಲ ಹೇಳಿದ್ದಾರೆ

ಈ ಉಲ್ಲಂಘನೆ ಸಾಮಾಜಿಕ ಆರ್ಥಿಕ ಹಾಗೂ ನ್ಹಾಯಾಂಗ ವ್ಲವಸ್ಥೆಯವರೆಗೂ ಮುಂದುವರಿದಿದೆ ಎಂದು ಹೇಳಿದರು ವಿಜಯಪುರದ ತಾಲೂಕು ಕೇಂದ್ರಗಳಾದ ಬಬಲೇಕ್ವರ ಮತ್ತು ತಿಕೋಟಾ ಗ್ರಾಮ ಪಂಚಾಯತಗಳನ್ನು ಪಟ್ಟಣ ಪಂಚಾಯತ್ಗೆ ಏರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಗೃಹ ಖಾತೆ ಸಚಿವ ಎಂ

ಈಗ ಚುಟುಕು ಸುದ್ದಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ತವ್ಹಕ್ಕೆ ನಿಯೋಜಿಸಿದ ಎಲ್ಲ ಅಧಿಕಾರಿಗಳು ಸಮನ್ನಯತೆಯಿಂದ ಯಾವ ಲೋಪಗಳು ಉಂಟಾಗದಂತೆ ಚುನಾವಣಾ ಕರ್ತಮ್ಯವನ್ನು ಕಡ್ಡಾಯವಾಗಿ ನಿರ್ವಹಿಸಬೇಕು ಎಂದು ಧಾರವಾಡದ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಹೇಳಿದ್ದಾರೆ ಧಾರವಾಡದ ಕಲಾಭವನದಲ್ಲಿ ಚುನಾವಣಾ ಕರ್ತವ್ಯಕ್ಷ ನಿಯೋಜಿಸಿರುವ ಜಿಲ್ಲೆಯ ಅಧಿಕಾರಿಗಳ ಮತ್ತು ವಿವಿಧ ಸಮಿತಿಗಳ ಸದಸ್ವರ ಒಂದು ದಿನದ ತರಬೇತಿ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಲೋಕಸಭಾ ಚುನಾವಣೆಗೆ ನೇಮಿಸಿರುವ ಸೆಕ್ಷರ್ ಅಧಿಕಾರಿಗಳು ಇಂದಿನಿಂದ ಮತಗಟ್ಟಿಗಳಗೆ ತೆರಳಿ ಮತದಾರರಿಗೆ ವಿದ್ದುನ್ನಾನ ಮತಯಂತ್ರ ಹಾಗೂ ವಿವಿ ಪ್ಯಾಟ್ ಯಂತ್ರದ ಕುರಿತು ತಿಳುವಳಿಕೆ ನೀಡಬೇಕು ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ರಾಷ್ಟಕ್ಕೆ ಮಾದರಿಯಾಗುವಂತೆ ವಾಣಿಜ್ಯ ಮತ್ತು ಸಹಕಾರಿ ಸಂಸ್ಥೆಗಳಿಂದ ರೈತರು ಪಡೆದ ಬೆಳೆ ಸಾಲ ಮನ್ನಾ ಮಾಡಿದ ರಾಜ್ಯ ಕರ್ನಾಟಕ ಮುಖ್ಯಮಂತ್ರಿ ಎಚ್

ಿ ಬಜೆಟ್ನಲ್ಲಿ ಪ್ರಕಟಿಸಿದಂತೆ ಜಲಾಮೃತ ಯೋಜನೆ ಅನುಷ್ಠಾನಕ್ಕೆ ತರಲು ಬದ್ದ ಸಚಿವ ಕೃಷ್ಣ ಭೈರೆಗೌಡ ಮನರುಚ್ಚಾರ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು